ಜಮ್ನು ಮತ್ತು ಕಾಶ್ಲೀರದ ಸೋಪಿಯಾನ್ ಜಿಲ್ಲೆಯಲ್ಲಿ ಗುಂಡಿನ ಚಕಮಕಿಯಲ್ಲಿ ಐವರು ಭಯೋತ್ಪಾದಕರು ಹತ

ಸರ್ಕಾರಿ ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಬಡ್ತಿ ಮೀಸಲಾತಿಗೆ ಕೇಂದ್ರದಿಂದ ಸುಪ್ರೀಂಕೋರ್ಟ್ನಲ್ಲಿ ಬಲವಾದ ಪ್ರತಿಪಾದನೆ

ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ದೆಹಲಿಯಲ್ಲಿಂದು ಸಭೆ ನಡೆಸುತ್ತಿದೆ ಹಣಕಾಸು ಸಚಿವ ಪಿಯುಷ್ ಗೊಯಲ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಸಭೆ ಇನ್ನಿತರ ವಿಷಯಗಳ ಜೊತೆ ಕಿರು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮಸ್ತೆಗಳು ಸಲಹೆ ಸೂಚನೆಗಳನ್ನು ಚರ್ಚಿಸಲಿದೆ ಬಿಹಾರದ ಉಪ ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ನೇತೃತ್ವದ ಸಚಿವರ ತಂಡದ ಶಿಪಾರಸುಗಳನ್ನು ಸಭೆಯಲ್ಲಿ ಚರ್ಚಿಸುವ ಸಂಭವವಿದೆ ರುಪೆ ಕಾರ್ಡ್ ಮತ್ತು ಭೀಮ್ ಆಪ್ ಡಿಜಿಟಲ್ ಪಾವತಿಗೆ ಉತ್ತೇಜಿಸುವ ಪ್ರಸ್ತಾವಕ್ಕೆ ಈ ತಂಡ ನಿನ್ನೆ ಅನುಮೋದನೆ ನೀಡಿತ್ತು

ಅರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜೆಟಲ್ ಪಾವತಿಯನ್ನು ಉತ್ತೇಜೆಸುವುದು ಇದರ ಉದ್ದೇಶವಾಗಿದೆ ಎಂದು ಬಿಹಾರದ ಮುಖ್ಯಮಂತ್ರಿ ಹೇಳಿದ್ದಾರೆ

ಅವರು ಸಂಗಾರೆಡ್ಡಿ ಜಿಲ್ಲೆಯ ಕಾಂಡಿಯಲ್ಲಿ ಐಐಟ ಹೈದರಾಬಾದ್ನ ಘಟಕೋತ್ತವ ಭಾಷಣ ಮಾಡಲಿದ್ದಾರೆ ಈ ಸಂದರ್ಭವಾಗಿ ಬೊಲ್ಲಾರಾಮ್ನ ರಾಷ್ಷಪತಿ ನಿಲಯಂನಲ್ಲಿ ಕೋವಿಂದ್ ಅವರು ಕೆಲ ಸಸಿಗಳ ನೆಡುವ ಕಾರ್ಯಕ್ರಮವಿದೆ ಸದನದಲ್ಲಿ ಚರ್ಚೆ ವಾದಮಂಡನೆ ಅಸಮ್ಮತಿ ವ್ಯಕ್ತ ಪಡಿಸುವಲ್ಲಿ ಸ್ರಿಯವಾಗಿ ಪಾಲ್ಗೊಳ್ಳುವಂತೆ ಹೊಸದಾಗಿ ಆಯ್ಲೆ ಆಗಿರುವ ರಾಜ್ಯ ಸಭಾ ಸದಸ್ಲರಿಗೆ ಉಪರಾಷ್ಷಪತಿ ವೆಂಕಯ್ಲ ನಾಯ್ಡ ಸಲಹೆ ಮಾಡಿದ್ದಾರೆ

ಹೆಚ್ಚು ಹೆಚ್ಚು ಕಲಿಯುವ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಅವರು ಸದಸ್ಟರಿಗೆ ಮನವಿ ಮಾಡಿದರು ತಮ್ನ ರಾಜಕೀಯ ಜೀವನದ ಹಾದಿಯನ್ನು ವಿವರಿಸಿದ ವೆಂಕಯ್ನ ನಾಯ್ನ ತಾವು ಈಗ ಏರಿರುವ ಸ್ಥಾನಮಾನಕ್ಕೆ ತಮ್ಮ ಕಠಿಣ ಶ್ರಮ ಮತ್ತು ಕಲಿಕೆಯೇ ಕಾರಣ ಎಂದರು

ಜಮ್ಮ ಮತ್ತು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯ ಕಿಲೋರ ಪ್ರದೇಶದಲ್ಲಿ ನಡೆದ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಯಲ್ಲಿ ಐವರು ಭಯೋತ್ವಾದಕರು ಹತರಾಗಿದ್ದಾರೆ ಒಬ್ಬ ಭಯೋತ್ವಾದಕ ನಿನ್ನೆ ಸಂಜೆ ಹತನಾಗಿದ್ದರೆ ಇತರೆ ನಾಲ್ವರು ಇಂದು ಬೆಳಿಗ್ಗೆ ಬಲಿಯಾಗಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಲ್ಲಿ ಅಂತರ್ಜಾಲ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು ಈ ಪ್ರದೇಶದಲ್ಲಿ ಭಯೋತ್ಪಾದಕರು ಇರುವ ಬಗ್ಗೆ ಖಚಿತ ಸುಳವು ದೊರೆತ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಜಮ್ಮ ಮತ್ತು ಕಾಶ್ಮೀರದಲ್ಲಿ ಶ್ರೀನಗರ ಹೊರವಲಯದ ಪಂತಾಚೌಕ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳ ಜಂಟ ತಂಡಾ ಅನಾಮಧೇಯ ಭಯೋತ್ವಾದಕ ಗುಂಪಿನ ಇಬ್ಬರನ್ನು ಸೆರೆ ಹಿಡಿದಿದೆ

ಅಮೆರಿಕದ ಆಡಳಿತ ನಿನ್ನೆ ಹೊರಡಿಸಿದ ಒಕ್ಕೂಟ ಅಧಿಸೂಚನೆ ಭಾರತಕ್ಕೆ ಉನ್ನತ ತಂತ್ರಜ್ಞಾನದ ವಸ್ತುಗಳ ಮಾರಾಟಕ್ಕೆ ವಿಶೇಷವಾಗಿ ನಾಗರಿಕ ಹಾಗೂ ರಕ್ಷಣಾ ವಲಯಗಳ ಉತ್ವನ್ನಗಳ ಮಾರಾಟಕ್ಕೆ ದಾರಿ ಮಾಡಿಕೊಡುವುದು ಈ ಅಧಿಸೂಚನೆಯಿಂದ ಭಾರತ ಒಂದು ಪ್ರಮುಖ ರಕ್ಷಣ ಪಾಲುದಾರ ದೇಸ ಎಂಬ ಸ್ಥಾನಮಾನವನ್ನು ಒತ್ತಿ ಹೇಳುವುದು ಹಾಗೂ ನಾಲ್ಕ ರಘ್ತು ನಿಯಂತ್ರಣ ವ್ಯವಸ್ಥೆಗಳ ಪೈಕಿ ಮೂರರಲ್ಲಿ ಭಾರತದ ಸದಸ್ಯತ್ವವನ್ನು ಮಾನ್ಯ ಮಾಡುವುದು ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆ ವಾಸೆನಾರ್ ಏರ್ಪಾಡು ಹಾಗೂ ಆಸ್ಟೇಲಿಯಾ ತಂಡ ಈ ಮೂರು ವ್ಕವಸ್ಥೆಗಳಾಗಿವೆ

ಆಕಾಶವಾಣಿಯ ಮಹಾನಿರ್ದೇಶಕ ಎಫ್ ಕೆಹರಿಯಾರ್ ಸಮಾವೇಶದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದರು ಸಂಸ್ಥೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಲಂಕಾ ಆಯ್ಕೆಗೊಂಡಿದೆ

ಇದು ಒಂದು ವೈಶಿಷ್ಠ ಪೂರ್ಣವಾದ ಪ್ರಾದೇಶಿಕ ಅಂತರ ಸರ್ಕಾರಿ ಸಂಸ್ಥೆಯಾಗಿದೆ ನೀತಿ ಹಾಗೂ ಸಂಪನ್ಮೂಲ ಅಭಿವೃದ್ಧಿ ಮೂಲಕ ಸ್ಪಂದನಾತ್ಮಕ ವಿದ್ಯುನ್ನಾನ ಮಾಧ್ಯಮ ವಾತಾವರಣ ನಿರ್ಮಿಸುವ ಗುರಿ ಹೊಂದಿದೆ

ವಿದೇತಾಂಗ ವ್ಚವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಇಂದು ಕಿರ್ಗಿಸ್ಥಾನ್ ಅಧ್ಯಕ್ಷ ಸುರೊನ್ ಬಾಯಾ ಝೀನ್ ಬೆಕೊಫ್ ಅವರನ್ನು ಭೇಟಿಯಾಗಿ ಮಧ್ಯ ಏಷ್ಟಾ ದೇಶದೊಂದಿಗೆ ಎಲ್ಲಾ ವಲಯಗಳಲ್ಲಿ ಭಾರತದ ಸಂಬಂಧಗಳನ್ನು ವಿಸ್ತರಿಸಿ ಚುರುಕುಗೊಳಿಸುವ ಬಗ್ಗೆ ಚರ್ಚಿಸಿದರು

ರಕ್ಷಣೆ ವಿಜ್ವಾನ ಮತ್ತು ತಂತ್ರಜ್ಞಾನ ಹಾಗೂ ಆರೋಗ್ಧದಂತಹ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಗೊಳಿಸುವ ಮಾರ್ಗೋಪಾಯಗಳ ಕುರಿತು ಅವರು ವಿದೇಶಾಂಗ ಸಚಿವ ಅಬ್ಲಿಲ್ ದಾಯಫ್ ಹಾಗೂ ಆದೇಶದ ಇತರ ಹಿರಿಯ ನಾಯಕರೊಂದಿಗೆ ಚಿರ್ಚಿಸಲಿದ್ದಾರೆ ತಮ್ಮ ಮೂರು ದೇಶಗಳ ಮಧ್ಯ ಏಷ್ಯಾ ಪ್ರವಾಸದ ಕೊನೆಯ ಚರಣದಲ್ಲಿ ಸುಷ್ಮಾ ಸ್ವರಾಜ್ ಇಂದು ಉಜ್ಜೇಕ್ ರಾಜಧಾನಿ ತಾಷ್ಕೆಂಟ್ಗೆ ಆಗಮಿಸಲಿದ್ದಾರೆ

ಚ್ಲೆನಾದ ನಂಜಿಂಗ್ನಲ್ಲಿ ನಡೆಯುತ್ತಿರುವ ವಿಶ್ವ ಬ್ಲಾಡ್ಮಿಂಟನ್ ಚಾಂಪಿಯನ್ ಶಿಪ್ನ ಸೆಮಿಫ್ಲೆನಲ್ ಪಂದ್ಯದಲ್ಲಿ ಇಂದು ಭಾರತದ ಪಿ

ಸಿಂಧು ಪಂದ್ಯಾವಳಿಯಲ್ಲಿ ಉಳಿದಿರುವ ಏಕೈಕ ಭಾರತೀಯ ಆಟಗಾರರಾಗಿದ್ದಾರೆ ಸೈನಾ ನೆಹವಾಲ್ ಹಾಗೂ ಮಿತ್ರ ಡಬಲ್ಲ್ ಜೋಡಿ ಅಶ್ವಿನಿ ಮೊನ್ನಪ್ಪ ಮತ್ತು ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ನಿನ್ನೆ ಕ್ವಾರ್ಟರ್ ಫೈನಲ್ಸೆನಲ್ಲಿ ಸೋಲು ಕಂಡಿತ್ತು

ಗ್ರಾಮೀಣ ಸ್ವಚ್ಚ ಭಾರತ ಅಭಿಯಾನದಿಂದಾಗಿ ಆಗಿರುವ ಆರೋಗ್ಯ ಲಾಭಗಳ ಕುರಿತು ಅಧ್ವಯನ ನಡೆಸುವಂತೆ ವಿಶ್ವ ಆರೋಗ್ಯ ಸಂಸ್ಥೆಗೆ ಕುಡಿಯುವ ನೀರು ಮತ್ತು ನೈರ್ಮಲ್ಲ ಸಚಿವಾಲಯ ಮನವಿ ಸಲ್ಲಿಸಿತ್ತು ದೆಹಲಿಯಲ್ಲಿ ನಿನ್ನೆ ಬಿಡುಗಡೆಯಾಗಿರುವ ಈ ವರದಿಯಿಂದ ಕುಡಿಯುವ ನೀರು ನೈರ್ಮಲ್ಯ ಹಾಗೂ ವಯಕ್ತಿಕ ಸ್ವಚ್ಛತೆಯಲ್ಲಿ ಆಗಿರುವ ಬದಲಾವಣೆ ಕುರಿತು ಸಾಕ್ಷ್ಯ ದೊರೆತಂತಾಗಿದೆ